ಮತದಾನಕಾಗಿ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದೆ

ಬಿಹಾರದ ಸಮಷ್ಷಿಪುರ ಮತ್ತು ಮಹಾರಾಷ್ಷದ ಸತಾರಾ ಲೋಕಸಭಾ ಕ್ಷೇತ್ರಗಳು ಉಪಚುನಾವಣೆ ಎದುರಿಸುತ್ತಿವೆ ನಾಳೆ ಮುಕ್ತ ಮತ್ತು ನ್ಯಾಯ ಸಮ್ನತ ಮತದಾನಕ್ಷೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಮಹಾರಾಷ್ಷದಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಶಿವಸೇನಾ ಮ್ಯಕ್ರಿಕೂಟ ಹಾಗೂ ಕಾಂಗ್ರೆಸ್ ಮತ್ತು ಎನ್ಸಿಪಿ ಮ್ಯೆಪ್ರಿಗಳ ನಡುವೆ ಸ್ಪರ್ಧೆ ಏರ್ಪಟ್ಟದೆ ಉಳಿದಂತೆ ಎಂಎನ್ಎಸ್ ಬಿಎಸ್ಪಿ ಸಿಪಿಐ ಎಂ ಮತ್ತು ಸಿಪಿಐ ಪಕ್ಷಗಳ ಅಭ್ಯರ್ಥಿಗಳು ಸಹ ಕಣದಲ್ಲಿದ್ದಾರೆ ಬಹಿರಂಗ ಪ್ರಚಾರಕ್ಷೆ ನಿನ್ನೆ ತೆರೆ ಬಿದ್ದಿದ್ದು ಮತದಾರರನ್ನು ಒಲಿಸುವ ಕೊನೆಯ ಪ್ರಯತ್ನವಾಗಿ ಎಲ್ಲಾ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ನಿನ್ನೆ ಅಂತಿಮ ದಿನ ಬಿರುಸಿನ ಪ್ರಚಾರ ನಡೆಸಿದರು

ಇನ್ನು ಪರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ನೇರ ಪಣಾಪಣಿ ಏರ್ಪಟ್ಟದೆ ಇದರ ಜತೆಗೆ ಐಎನ್ಎಲ್ಡಿ ಆಮ್ ಆದ್ಲಿ ಪಾರ್ಟಿ ಸ್ತರಾಜ್ ಇಂಡಿಯಾ ಪಾರ್ಟಿ ಜೆಜೆಪಿ ಬಿಎಸ್ಪಿ ಮತ್ತು ಎಲ್ಜೆಪಿ ಪಕ್ಷಗಳ ಅಭ್ವರ್ಥಿಗಳು ಸಹ ಚುನಾವಣೆ ಕಣದಲ್ಲಿದ್ದಾರೆ

ಮಹಾತ್ನಾ ಗಾಂಧೀಜಿ ಆದರ್ಶಗಳನ್ನು ಜನಪ್ರಿಯಗೊಳಿಸುವಲ್ಲಿ ವಿಶ್ವ ಚಲನಚಿತ್ರರಂಗ ಹಾಗೂ ಟೆಲಿವಿಷನ್ ಮಾಧ್ಯಮದ ಪಲವಾರು ಮಂದಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಚಲನಚಿತ್ರರಂಗದ ಖ್ಯಾತ ದಿಗ್ಗಜರಾದ ಶಾರೂಬ್ಖಾನ್ ಅಮೀರ್ಖಾನ್ ರಾಜ್ಕುಮಾರ್ ಇರಾನಿ ಅನುರಾಗ್ ಬಸು ಮತ್ತು ಕಂಗನಾ ರಾನೌತ್ ಸೇರಿದಂತೆ ಅನೇಕ ಪ್ರಮುಖ ಕಲಾವಿದರು ಉಪ್ಸಿತರಿದ್ದರು ಭಾರತಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸುವಂತಾಗುವ ನಿಟ್ಟನಲ್ಲಿ ನಾವೆಲ್ಲರೂ ಯೋಟಿಸಬೇಕು ದಂಡಿ ವಸ್ತು ಸಂಗ್ರಹಾಲಯ ಹಾಗೂ ಏಕತಾ ಪ್ರತಿಮೆ ಸ್ಥಳಕ್ಕೂ ಭೇಟಿ ನೀಡುವಂತೆ ಚಲನಚಿತ್ರೋದ್ಯಮದ ಸದಸ್ಸರಿಗೆ ಇದೇ ವೇಳೆ ನರೇಂದ್ರ ಮೋದಿ ಹೇಳಿದರು ಕೆಲ ದಿನಗಳ ಹಿಂದಕ್ಷೇ ತಮ್ಮ ಹಾಗೂ ಚೈನಾ ಅಧ್ಯಕ್ಷ ಕ್ಷಿ ಜಿಂಗ್ಪಿಂಗ್ ನಡುವೆ ತಮಿಳುನಾಡಿನ ಮಾಮಲ್ಲಪುರಂನಲ್ಲಿ ಅನೌಪಚಾರಿಕ ಶ್ರಂಗಸಭೆ ನಡೆದಿತ್ತು ಈ ಶ್ರಂಗ ಸಭೆಯ ಬಳಕ ಮಾಮಲ್ಲಪುರಂಗೆ ಪ್ರವಾಸಿಗರ ಆಗಮಿಸುವ ಸಂಚ್ಲೆಯಲ್ಲಿ ಹೆಚ್ಚಳವಾಗಿದೆ ಎಂದು ತಮಿಳುನಾಡು ಮುಖ್ಲಮಂತ್ರಿ ಇ

ಪಳನಿಸ್ನಾಮಿ ತಮಗೆ ತಿಳಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಇದೇ ವೇಳೆ ಪ್ರಸ್ತಾಪಿಸಿದರು

ವಾಷಿಂಗ್ಗನ್ನ ಅಂತಾರಾಷ್ಷೀಯ ಪಣಕಾಸು ನಿಧಿ ಐಎಂಎಫ್ ಮುಖ್ಯ ಕಚೇರಿಯಲ್ಲಿ ಅಮೆರಿಕಾ ಪಣಕಾಸು ಸಚಿವ ಸೀವನ್ ಮ್ಲೂಚಿನ್ ಅವರೊಂದಿಗೆ ಈ ಕುರಿತು ಚರ್ಚಿಸಿದ ನಂತರ ಈ ನಿರ್ಧಾರಗಳು ಹೊರ ಹೊಮ್ನಿದೆ ಸ್ತೀವನ್ ಅವರು ಮುಂದಿನ ತಿಂಗಳು ಭಾರತಕ್ಕೆ ಭೇಟ ನೀಡುವ ಕಾರ್ಯಕ್ರಮ ನಿಗದಿಯಾಗಿದೆ ಸಾಮಾನ್ಯ ವ್ಯವಸ್ಥೆಯಲ್ಲಿನ ಅಡ್ಡತೆಗಳಾಗಿರುವ ಜಿಎಸ್ಪಿ ಅಡಿ ಕೆಲ ಉಕ್ಕು ಹಾಗೂ ಅಲೂಮಿನಿಯಂ ಉತ್ಪನ್ನಗಳಿಗೆ ಅಮೆರಿಕಾ ಹೇರಿರುವ ಅತಿ ಹೆಚ್ಚಿನ ಸುಂಕವನ್ನು ತೆರವುಗೊಳಿಸಬೇಕು ಎಂಬ ಆಗ್ರಹವನ್ನು ಭಾರತ ಮಾಡಿದೆ ಕ್ಷಷಿ ಆಟೋಮೊಬೈಲ್ ಆಟೋ ಬಿಡಿಭಾಗಗಳು ಮತ್ತು ಇಂಜಿನಿಯರಿಂಗ್ ಒಳಗೊಂಡಂತೆ ಹಲವು ವಲಯಗಳ ಉತ್ತನ್ನಗಳಿಗೆ ಭಾರತ ಹೆಚ್ಚನ ಮಾರುಕಟ್ಟೆಯನ್ನು ಎದುರು ನೋಡುತ್ತಿದೆ

ಭಾರತದೊಂದಿಗೆ ವ್ಯಾಪಾರದಲ್ಲಿ ಭಾರಿ ಕುಸಿತ ಕಂಡಿರುವ ಬಗ್ಗೆ ಅಮೆರಿಕಾ ಅತಂಕ ವ್ಯಕ್ತಪಡಿಸಿದೆ

ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಮೆರಿಕಾದೊಂದಿಗಿನ ಒಟ್ಟು ಒಪ್ಪಂದಗಳು ಈಗಾಗಲೇ ಚಾಲ್ತಿಯಲ್ಲಿದೆ ಒಟ್ನಾರೆ ಒಪ್ಪಂದಗಳು ಸಾಮಾಜಿಕ ಭದ್ರತೆ ಹಿನ್ನೆಲೆಯಲ್ಲಿ ಎರಡೆರಡು ತೆರಿಗೆ ಪದ್ದತಿಯನ್ನು ತೆರವು ಮಾಡಲು ಪೂರಕವಾಗಲಿವೆ ಎಂದು ಹೇಳಿದ್ದಾರೆ